ಭಾರತ ತನ್ನ ನೆರೆಹೊರೆಯಲ್ಲಿ ದೇಶದ ಹಿತಾಸಕ್ಕಿಗಳನ್ನು ಕಾಪಾಡಿಕೊಳ್ಳುತ್ತಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವುದರ ಜೊತೆಗೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೂ ಸಚಿವರು ಚಾಲನೆ ನೀಡಲಿದ್ದಾರೆ ಜಮ್ಮು ಮತ್ತು ಕಾಶ್ಚೀರದ ಜನರ ಸಮಗ್ರ ಅಭಿವ್ವದ್ದಿಗೆ ಕೇಂದ್ರ ಕೈಗೊಂಡ ನೀತಿಗಳ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಈ ಸಾರ್ವಜನಿಕ ಜನಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜನಸಂಪರ್ಕ ಕಾರ್ಯಕ್ರಮದ ಮೊದಲ ದಿನವಾದ ನಿನ್ನೆ ಕೇಂದ ಸಚಿವರಾದ ಡಾ

ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಪೂರ್ವ ಪಾವತಿ ಮೊಬೈಲ್ ಫೋನ್ಗಳ ಧ್ಲನಿ ಮತ್ತು ಎಸ್ಎಂಎಸ್ ಸೌಲಭ್ಯಗಳನ್ನು ಪುನಾರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ವೀರ ವಕ್ತಾರ ರೋಹಿತ್ ಕನ್ಪಾಲ್ ತಿಳಿಸಿದ್ದಾರೆ ಮುಖ್ನಾಂಶ ಭಾರತ ನೆರೆಹೊರೆಯಲ್ಲಿ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಸಂಸತ್ ಸದಸ್ಯರಿಗೆ ಭರವಸೆ ನೀಡಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಅವರು ವಿದೇಶಾಂಗ ವ್ಯವಹಾರಗಳ ಸಮಾಲೋಚನಾ ಸಮಿತಿ ಸದಸ್ಯರಿಗೆ ಈ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನೆರೆಹೊರೆಯ ಕುರಿತು ಚರ್ಚೆ ಹಾಗೂ ಸಮಕಾಲೀನ ವಿಷಯಗಳ ಬಗ್ಗೆ ತಮ್ಮ ಚಿಂತನೆ ಮತ್ತು ಅಭಿಪ್ರಾಯಗಳನ್ನು ಹಂಚೆಕೊಂಡಿರುವುದಾಗಿ ಜೈಶಂಕರ್ ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಸಮಿತಿಯ ಸದಸ್ಯರಾದ ಬಿಜು ಜನತಾದಳ ಸಂಸದ ಸಸ್ಟೀತ್ ಪಾತ್ರಾ ಇದೊಂದು ಅರ್ಥಪೂರ್ಣ ಸಂವಾದ ಕಾರ್ಯಕ್ರಮವಾಗಿತ್ತು ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ

ಎಲ್ಲಾ ಸದಸ್ಯರ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ನಿಖರವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಂದರು ಕಾಂಗ್ರೆಸ್ ಮುಖಂಡ ಮತ್ತು ಮಾಜಿ ವಿದೇಶಾಂಗ ಖಾತೆ ರಾಜ್ಯ ಸಚಿವ ಶಶಿ ತರೂರ್ ಕೂಡ ಈ ಸಭೆ ಅತ್ಯಂತ ಯಶಸ್ವಿಯಾಗಿತ್ತು ಎಂದು ಹೇಳಿದರು

ಮಿಶ್ರಾ ಮತ್ತು ಅವರ ಕುಟುಂಬಕ್ಕೆ ಸೇರಿದ ಅಲಹಾಬಾದ್ನಲ್ಲಿರುವ ಮನೆಯನ್ನು ಜಪ್ತಿ ಮಾಡಲಾಗಿದೆ

ಆರೋಪಿಗಳ ವಿರುದ್ದ ವಿಚಾರಣೆ ನಡೆಸಲು ಸಾಕಷ್ಟು ಪುರಾವೆಗಳು ನ್ಯಾಯಾಲಯಕ್ಕೆ ಲಭಿಸಿರುವುದಾಗಿ ಜಾರಿ ನಿರ್ದೇಶನಾಲಯ ತಿಳಿಸಿದೆ

ಉತ್ತರಪ್ರದೇಶ ಪೊಲೀಸರ ವಿಶೇಷ ಕಾರ್ಯಪಡೆಯಿಂದ ಶುಕ್ರವಾರ ಬಂಧಿತನಾಗಿರುವ ಮುಂಬೈ ಸ್ಪೋಟ ಪ್ರಕರಣದ ಅಪರಾಧಿ ಜಲೀಶ್ ಅನ್ಪಾರಿ ವಿಚಾರಣೆಯ ವೇಳೆ ಕೆಲವು ಮಹತ್ವದ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾನೆ ಸುಧಾರಿತ ತಂತ್ರಜ್ಞಾನದ ಮೂಲಕ ಕದಿಮೆ ವೆಚ್ಚದಲ್ಲಿ ಬಾಂಬ್ಗಳನ್ನು ತಯಾರಿಸುವ ಯೋಜನೆ ಹೊಂದಿದ್ದಾಗಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದ್ದಾನೆ

ಗಣ ರಾಜ್ಯೋತ್ಪವ ದಿನಾಚರಣೆ ಹಾಗೂ ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸ್ ಆಯುಕ್ತರಾದ ಅಮೂಲ್ಯ ಪಟ್ನಾಯಕ್ ಅವರು ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭಯೋತ್ಸಾದನಾ ನಿಗ್ರಹ ಕ್ರಮಗಳು ಅಪರಾಧ ತಡೆಗಟ್ಟುವಿಕೆ ಹಾಗೂ ಭದ್ರತಾ ವ್ಯವಸ್ಥೆ ಕೈಗೊಳ್ಳುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಗಣರಾಜ್ಯೋತ್ಸವ ಹಾಗೂ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಭದ್ರತಾ ವಿರೋಧಿ ಕ್ರಮಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದಕ್ಕಾಗಿ ಮನೆ ಬಾಡಿಗೆದಾರರ ಪರಿಶೀಲನೆ ಗಡಿಯಲ್ಲಿ ತಪಾಸಣೆ ಎಲ್ಲೆಡೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು ಮಾರುಕಟ್ಟೆ ಬೃಹತ್ ಮಳಿಗೆಗಳು ಹಾಗೂ ಹೆಚ್ಚು ಜನರು ಓಡಾದುವ ಸ್ಥಳಗಳಲ್ಲಿ ಸೂಕ್ತ ತಪಾಸಣೆಗಳನ್ನು ಕೈಗೊಳ್ಳಬೇಕು ಎಂದು ಸಿಬ್ಬಂದಿಗೆ ನಿರ್ದೇಶನ ನೀಡಿದರು

ಮುಖ್ಯಾಂಶ ಪ್ರಧಾನಮಂತ್ರಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ನ್ಬಪೇಂದ್ರ ಮಿಶ್ರ ಅವರನ್ನು ನೆಹರೂ ಸ್ಟಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ

ಸೂರ್ಯ ಪ್ರಕಾಶ್ ಅವರು ಈ ಸಮಿತಿಯ ಉಪಾಧ್ಯಕ್ಷರಾಗಿರುತ್ತಾರೆ ಉಳಿದಂತೆ ರಾಜ್ಯಸಭಾ ಸದಸ್ಯ ವಿನಯ್ ಸಹಸ್ರಬುದ್ದಿ ಸ್ನಪಂದ್ದಾಸ್ ಗುಪ್ತ ಮತ್ತಿತರ ಗಣ್ಯರು ಈ ಸಮಿತಿಯಲ್ಲಿದ್ದಾರೆ

ಪರೀಕ್ಷಾ ಒತ್ತಡಗಳನ್ನು ಯಾವ ರೀತಿ ಎದುರಿಸಬೇಕು ಎಂಬ ಬಗ್ಗೆ ಪ್ರಧಾನಮಂತ್ರಿಯವರು ಮಾತನಾಡಲಿದ್ದು ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ

ಸಮಗ್ರ ಮತ್ತು ಸುಸ್ದಿರ ಜಗತ್ತಿಗಾಗಿ ಪಾಲುದಾರರ ಸಹಭಾಗಿತ್ವ

ಷೇರುದಾರರಿಗೆ ಲಾಭಾಂಶ ದೊರಕಿಸಿಕೊಡುವುದು ಮಾತ್ರವಲ್ಲದೆ ಗ್ರಾಹಕರು ಪೂರ್ವೆಕೆದಾರರು ಮತ್ತು ವಿಶಾಲ ಆರ್ಥಿಕತೆಯ ಬೆಳವಣಿಗೆಗೂ ಕೊಡುಗೆ ನೀಡುವ ಕರ್ತವ್ಯವನ್ನು ವ್ಯವಸ್ಥಾಪಕರು ಹೊಂದಿದ್ದಾರೆ ಎಂದು ವೇದಿಕೆಯ ಸ್ಥಾಪಕ ಕ್ಷಾಸ್ ಶ್ವಾಬ್ ಹೇಳಿದರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಮಾವೇಶದಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ ಗೋಯಲ್ ಅವರು ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ರಷ್ಯಾ ಸೌದಿ ಅರೇಬಿಯಾ ಸ್ಟಿರ್ಟರ್ಲೆಂಡ್ ಕೊರಿಯಾ ಮತ್ತು ಸಿಂಗಾಪುರದ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ

ರಾಷ್ಟಪತಿ ರಾಮನಾಥ ಕೋವಿಂದ್ ನಿನ್ನೆ ರಾಷ್ಟಪತಿ ಭವನದಲ್ಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಪೊಲಿಯೋ ಲಸಿಕೆ ಹಾಕುವ ಮೂಲಕ ಈ ವರ್ಷದ ಪಲ್ಸ್ ಪೊಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದರು

ದೇಶದಿಂದ ಪೊಲೀಯೋವನ್ನು ನಿರ್ಮೂಲನೆ ಮಾದುವ ಕೇಂದ್ರ ಸರ್ಕಾರದ ಅಭಿಯಾನದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕದ ಭೇಟಿಯಲ್ಲಿದ್ದ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಇಂದು ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಮೂವರು ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಾಗಲ್ಯಾಂಡ್ ಮುಖ್ಯಮಂತ್ರಿ ನೀಫಿಯು ರಿಯೋ ಅವರು ಟ್ವೀಚ್ ಮಾಡಿ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೊಲಿಯೋ ಲಸಿಕೆ ಹಾಕುವಂತೆ ಪೋಷಕರಿಗೆ ಮನವಿ ಮಾಡಿದರು

ಕೇಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿ ಡಾ

ಕೆ ಕುಟ್ಟಿ ಮಾತನಾದಿ ದೇಶದಲ್ಲಿ ಪೆಟ್ರೋಲಿಯಂ ಬಳಕೆ ಕಡಿಮೆಗೊಳಿಸುವಲ್ಲಿ ಸಿಎನ್ಜಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ವಾಯುಮಾಲಿನ್ಯ ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗಿದೆ ದೆಹಲಿಯಲ್ಲಿ ಈಗಾಗಲೇ ಇದರ ಬಳಕೆ ಆರಂಭಿಸಲಾಗಿದ್ದು ಸಾಮೂಹಿಕ ಸಾರಿಗೆಯಲ್ಲಿ ಹೆಚ್ಚಾಗಿ ಬಳಸಲು ಚಿಂತನೆ ನಡೆದಿದೆ ಎಂದು ತಿಳಿಸಿದರು

ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ಭಾರತ ಮತ್ತು ಆಸ್ಟೇಲಿಯಾ ತಂಡಗಳ ನಡುವೆ ಮೂರನೇ ಹಾಗೂ ಅಂತಿಮ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ